ಮುಂದಿನದು ಈಗ ಎಂಬುದು ಈ ವರ್ಷದ ಧ್ವೇಯವಾಕ್ಷವಾಗಿದೆ ಬೆಂಗಳೂರು ಸಮಿಟ್ನಲ್ಲಿ ಕೊರೊನಾ ಸೋಂಕಿನ ನಂತರ ಜಗತ್ತು ಎದುರಿಸುವ ಸಮಸ್ಥೆಗಳು ಮತ್ತು ಸವಾಲುಗಳಿಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಪರಿಹಾರ ವಿಷಯದ ಕುರಿತು ಚರ್ಚೆಯಾಗಲಿದೆ ಆಸ್ಸೇಲಿಯದ ಪ್ರಧಾನಿ ಸ್ಥಾಟ್ ಮಾರಿಸನ್ ಸ್ನೀಸ್ ಒಕ್ಕೂಟದ ಉಪಾಧ್ಯಕ್ಷ ಗೇ ಪರ್ಲಿನ್ ಸೇರಿದಂತೆ ಅನೇಕ ಅಂತಾರಾಷ್ಷೀಯ ಗಣ್ಣರು ಸಮಾವೇಶದಲ್ಲಿ ಪಾಲ್ಗೊಳ್ಳಿದ್ದಾರೆ

ಜವಾಹರ್ಲಾಲ್ ನೆಹರೂ ವಿಶ್ವವಿದ್ಯಾಲಯದ ಘಟಕೋತ್ಸವದಲ್ಲಿ ವಿಡಿಯೋ ಕಾಸ್ತರೆನ್ನ್ ಮೂಲಕ ಮಾತನಾಡಿದ ಅವರು ವಿಶ್ವವಿದ್ಯಾಲಯದಲ್ಲಿ ಕಲಿಯಲು ದೇಶದ ವಿವಿಧ ಮೂಲೆ ಮೂಲೆಗಳಿಂದ ವಿದ್ನಾರ್ಥಿಗಳು ಆಗಮಿಸುತ್ತಿದ್ದಾರೆ ಅದಕ್ಕೆ ಇಲ್ಲಿರುವ ವಾತಾವರಣ ಮತ್ತು ಅವಕಾಶಗಳೇ ಉದಾಹರಣೆ ಎಂದು ಹೇಳದರು ಭಾರತೀಯ ಪರಂಪರೆ ಸಂಸ್ಕೃತಿಯ ಪ್ರತಿಬಿಂಬವಾಗಿ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಮೆಚ್ಚುಗೆ ವ್ವಕ್ತಪಡಿಸಿದರು ತಕ್ಷತಿಲಾ ನಳಂದಾ ವಿಕ್ರಮ್ತಿಲಾ ಸೇರಿದಂತೆ ಅನೇಕ ವಿಕ್ಸವಿದ್ಯಾಲಯಗಳಿಂದ ಸ್ಪೂರ್ತಿ ಪಡೆದು ಅವುಗಳ ಗುಣಮಟ್ಟಕ್ಕೆ ತಕ್ಕಂತೆ ಬೋಧನೆ ಸಂಶೋಧನೆಯನ್ನು ನೀಡುವ ಅಗತ್ಯವಿದೆ ಎಂದು ಅವರು ಹೇಳಿದರು ಜವಾಪರ್ಲಾಲ್ ನೆಹರೂ ವಿಶ್ವವಿದ್ಯಾಲಯ ಜಾಗತಿಕ ಮಟ್ಟದಲ್ಲಿ ಪ್ಲೆಪೋಟಿ ನೀಡುವಂತಹ ಸಾಮರ್ಥ್ಲವನ್ನು ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ ಮಾನವ ಸಂಪನ್ನೂಲ ಸಚವ ರಮೇಶ್ ಹೋಬ್ರಿಯಾಲ್ ನಿಶಾಂಕ್ ಮಾತನಾಡಿ ಹೊಸ ಶಿಕ್ಷಣ ನೀತಿಯ ಅನುಷ್ಠಾನದಲ್ಲಿ ವಿಶ್ವವಿದ್ಯಾಲಯಗಳ ಪಾತ್ರ ಪ್ರಮುಖವಾದದ್ದು ಎಂದು ಅವರು ತಿಳಿಸಿದ್ದಾರೆ

ಮಾಧುಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ರಚಿಸಲು ಕೂಡ ಸಚಿವ ಸಂಪುಟ ಔಪಚಾರಿಕ ನಿರ್ಧಾರ ಕೈಗೊಂಡಿದೆ ಪರಿತಿಷ್ಲ ಜಾತಿ ಪಂಗಡದ ಜನಸಂಖ್ಲೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸುವ ಸಂಬಂಧ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಲು ನಿರ್ಧರಿಸಲಾಗಿದೆ

ಮರಾಠ ಅಭಿವೃದ್ದಿ ನಿಗಮ ರಚನೆ ಮಾಡಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ರಾಜ್ಯದಲ್ಲಿ ನೆಲೆಸಿರುವ ಮರಾಠಿಗರ ಅಭಿವೃದ್ದಿಗಾಗಿ ಇಂತಹ ನಿರ್ಧಾರ ಸರ್ಕಾರ ಕೈಗೊಂಡಿದೆ ಎಂದು ಸಚಿವ ಮಾಧುಸ್ವಾಮಿ ತಿಳಿಸಿದರು ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಡಿಸೆಂಬರ್ ಒಂದರಂದು ನಡೆಯಲಿರುವ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾ

ನಾರಾಯಣ ಇಂದು ನಾಮಪತ್ರ ಸಲ್ಲಿಸಿದರು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳನ್ ಕುಮಾರ್ ಕಟೀಲ್ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಈಶ್ವರಪ್ಪ

ರಾಜ್ಯಸಭಾ ಸದಸ್ತರಾಗಿದ್ದ ಅಶೋಕ್ ಗಸ್ನಿ ಅವರ ಅಕಾಲಿಕ ನಿಧನದಿಂದ ರಾಜ್ಞಸಭೆಯ ಈ ಸ್ಥಾನ ತೆರವಾಗಿತ್ತು

ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಸೇರಿದಂತೆ ಇನ್ಸಿತರೆ ಪರಿಣಾಮಕಾರಿ ಕ್ರಮಗಳಂದಾಗಿ ಸೋಂಕಿನ ಶ್ರಮಾಣ ಕಡಿಮೆಯಾಗುತ್ತಿದೆ ಎಂದು ತಿಳಿಸಲಾಗಿದೆ

ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಇದು ಅತಿ ಕಡಿಮೆಯಾಗಿದೆ

ಲಾಕ್ಡೌನ್ ಸಮಯದಲ್ಲಿ ತಮ್ಮ ಪಳ್ಳಗಳಿಗೆ ತೆರಳದ ಬೀದಿ ವ್ಯಾಪಾರಿಗಳಿಗೆ ಈ ಸೌಲಭ್ಯವನ್ನು ನೀಡಲಾಗಿದೆ ಬ್ಲಾಂಕ್ಗಳು ಬೀದಿಬದಿ ವ್ಲಾಪಾರಿಗಳ ಮನೆ ಬಳಿಗೆ ತೆರಳಿ ಸಾಲ ವಿತರಣೆ ಮಾಡಿವೆ ಎಂದು ತಿಳಿಸಿದೆ ಪಾರದರ್ಶಕವಾಗಿ ದಕ್ಷತೆಯಿಂದ ಡಿಜಿಟಲ್ ವೇದಿಕೆ ಮೂಲಕ ಎಲ್ಲರಿಗೂ ಶೀಘಗತಿಯಲ್ಲಿ ಸೌಲಭ್ಹ ಸಿಗುವಂತಾಗಬೇಕು ಎಂದು ಸಚವಾಲಯ ಸೂಚಿಸಿದೆ

ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳದ್ದಾರೆ ಗಣಿ ಕುರಿತ ರಾಷ್ಷೀಯ ಸಮ್ನೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಷ್ಷೀಯ ಸಂಪತ್ತನ್ನು ಕ್ರೂಢೀಕರಿಸಲು ಸಲಹೆ ನೀಡಿದ್ದಾರೆ ಅದರಂತೆ ಕೆಲಸ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಗಣಿ ವಲಯದಲ್ಲಿ ಅಂತಾರಾಷ್ಷೀಯ ಹೂಡಿಕೆದಾರರು ಹೂಡಿಕೆ ಮಾಡುವ ಮೂಲಕ ಈ ವಲಯದ ಪ್ರಗತಿಗೂ ಸಹಕಾರಿಯಾಗಬೇಕು ಗಣಿ ವಲಯ ದೇತೀಯ ಮತ್ತು ಜಾಗತಿಕ ವಲಯದ ದೇಡಿಕೆಗಳನ್ನು ಪೂರೈಸುವ ನಿಟ್ಲನಲ್ಲಿ ಕೆಲಸ ಮಾಡುತ್ತಿದೆ ತಂತ್ರಜ್ಞಾನ ಡಿಜೆಟಲೀಕರಣ ಹೊಸ ಉದ್ದಮ ಸೇರಿದಂತೆ ಇನ್ನಿತರ ಉದ್ದಮಗಳಿಗೆ ಕಚ್ಚಾ ವಸ್ತುಗಳನ್ನು ಸರಬರಾಜು ಮಾಡಲಿದೆ ಎಂದು ಅವರು ತಿಳಿಸಿದರು

ಹೊಸ ದಾಖಲೆಯಾಗಿದೆ

ಸಿನಿಮಾ ಆಸಕ್ತ ಪ್ರತಿನಿಧಿಗಳು ಮತ್ತು ವ್ಯಕ್ತಿಪರರು ಒಂದು ಸಾವಿರ ರೂಪಾಯಿ ಜೊತೆಗೆ ತೆರಿಗೆ ಪಾವತಿಸಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ ಕೋವಿಡ್ ಸೋಂಕು ಇರುವ ಹಿನ್ನೆಲೆಯಲ್ಲಿ ಮೊದಲು ನೋಂದಣಿ ಮಾಡಿದವರಿಗತ್ನೇ ಮೊದಲ ಆದ್ನತೆ ಎಂಬ ನಿಯಮವನ್ನು ಪಾಲಿಸಲಾಗುತ್ತದೆ ಎಂದು ತಿಳಿಸಿದೆ